ಮುಂಬೈನಲ್ಲಿಂದು ಉದಯೋನ್ನುಖ ಭಾರತ ಎಂಬ ಫೋಷವಾಕ್ಕದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಅವರು ತನ್ನ ಅಸ್ಥಿತ್ವವನ್ನು ಸಾಬೀತುಪಡಿಸಿಕೊಳ್ಳುವ ಹೊಸ ಎತ್ತರವನ್ನು ಮಾಧ್ವಮಗಳು ಸೃಷ್ಷಿಸಬೇಕು ಎಂದು ಪ್ರಧಾನಮಂತ್ರಿ ಕರೆ ನೀಡಿದರು

ಈಗ ಗಗನಯಾನದ ಬಗ್ಗೆ ಭಾರತ ಕಾರ್ಯಪ್ರವೃತ್ತವಾಗಿದೆ ಎಂದು ಹೇಳಿದರು

ಈಗ ದಶಕಗಳಿಂದ ಹಿಂದುಳಿದಿದ್ದ ಗ್ರಾಮಗಳಿಗೆ ಶಾಕ್ಷತ ಪರಿಹಾರ ಕಲ್ಪಿಸುವ ನಿಟ್ಟನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ ಎಂದು ಫೋಷಿಸಿದರು

ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೇಂದ್ರ ನಗರ ಅಭಿವೃದ್ದಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಪಾಲ್ಗೊಂಡಿದ್ದರು ಪುಣೆಯ ಮೆಟ್ರೋಲ್ಲೆನ್ನ ಮೂರನೇ ಮಾರ್ಗಕ್ಕೆ ಶಂಕು ಸ್ವಾಪನೆ ನೆರವೇರಿಸಿದ ನಂತರ ಮಾತನಾಡಿದ ಪ್ರಧಾನಿ ದೇಶದಲ್ಲಿ ಉದ್ದಮ ವಹಿವಾಟು ಸುಗಮವಾಗಿ ನಡೆಸಲು ಹಾಗೂ ಸುಗಮವಾಗಿ ಬದುಕು ಸಾಗಿಸುವುದನ್ನು ಬಾತರಿಪಡಿಸಲು ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ದತೆ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ತಮ್ನ ಸರ್ಕಾರ ಮೂಲಸೌಕರ್ಯ ಅಭಿವೃದ್ದಿಗೆ ಹೆಚ್ಚಿನ ಒತ್ತು ನೀಡಿದ್ದು ದೇಶದಲ್ಲಿ ಸಂಪರ್ಕವನ್ನು ವಿಸ್ತರಿಸುವ ಕಾರ್ಯಗಳು ತ್ವರಿತಗತಿಯಲ್ಲಿ ನಡೆಯುತ್ತಿವೆ ಹೆದ್ದಾರಿ ರೈಲ್ವೆ ವಾಯುಯಾನ ಐವೇ ಅನ್ನು ದಾಖಲೆಯ ವೇಗದಲ್ಲಿ ಅಭಿವೃದ್ವಿಪಡಿಸಲಾಗುತ್ತಿದೆ ಸರ್ಕಾರದ ಈ ಪ್ರಯತ್ನಗಳಿಗೆ ರೈತರು ವೃತ್ತಿಪರರು ಕೊಡುಗೆ ನೀಡುತ್ತಿದ್ದು ಇದರ ತ್ರೇಯಸ್ಲು ಅವರಿಗೆ ನೀಡಬೇಕು ಎಂದು ಹೇಳದರು

ಉಭಯ ಸದನಗಳ ಕಲಾಪವನ್ನು ದಿನದ ಮಟ್ಲಗೆ ಮುಂದೂಡುವುದಕ್ಕೆ ಮುನ್ನ ಲೋಕಸಭೆ ಹಾಗೂ ರಾಜ್ಲಸಭೆಗಳಲ್ಲಿ ಗದ್ದಲ ಕೋಲಾಹಲದಿಂದಾಗಿ ಹಲವು ಬಾರಿ ಮುಂದೂಡಲಾಗಿತ್ತು ಲೋಕಸಭೆಯಲ್ಲಿ ರಫೇಲ್ ವಿವಾದ ಪ್ರಸ್ತಾಪಗೊಂಡು ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಪರಸ್ವರ ಆರೋಪ ಪ್ರತ್ಯಾರೋಪಗಳ ವಿನಿಮಯವಾಯಿತು

ರಾಜ್ಲಸಭೆಯಲ್ಲಿ ಪ್ರತಿಪಕ್ಷಗಳ ಸದಸ್ಯರು ರಫೇಲ್ ಮತ್ತು ಇನ್ನಿತರ ವಿಷಯಗಳ ವಿರುದ್ದ ಪ್ರತಿಭಟನೆ ಮುಂದುವರಿಸಿದರು ಭೋಜನ ವಿರಾಮಕ್ಷೆ ಮುನ್ನ ಪ್ರತಿಪಕ್ಷ ನಾಯಕ ಗುಲಾಂ ನಬೀ ಅಜಾದ್ ರಫೇಲ್ ವಿಷಯ ಪ್ರಸ್ತಾಪಿಸಿ ಸಂಸತ್ತು ಹಾಗೂ ಸುಪ್ರೀಂಕೋರ್ಟ್ಗೆ ಸರ್ಕಾರ ದಾರಿ ತಪ್ಪಿಸಿರುವುದರ ವಿರುದ್ಧ ತಮ್ಮ ಪಕ್ಷ ಹಕ್ಕುಚ್ಯುತಿ ನಿಲುವಳ ಮಂಡಿಸಿರುವುದಾಗಿ ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಭಾಪತಿ ಎಂ

ಇದೊಂದು ಗಂಭೀರ ವಿಷಯವಾಗಿರುವುದರಿಂದ ಅದು ತಮ್ಮ ಪರಿಶೀಲನೆಯಲ್ಲಿದೆ ಎಂದರು ಈ ಸಂದರ್ಭದಲ್ಲಿ ಗುಲಾಂ ನಬಿ ಆಜಾದ್ ಅವರಿಗೆ ಉತ್ತರಿಸಿದ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ವಿಜಯ್ ಗೋಯಲ್ ರಫೇಲ್ ಸೇರಿದಂತೆ ಎಲ್ಲ ವಿಷಯಗಳ ಚರ್ಚೆಗೆ ಸರ್ಕಾರ ಸಿದ್ದವಿದೆ ಎಂದು ಘೋಷಿಸಿ ಪ್ರತಿಪಕ್ಷ ಚರ್ಚೆಯಿಂದ ಪಲಾಯನ ಮಾಡುತ್ತಿದೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆಯಿತು

ಭೋಜನ ಅವಧಿಯ ನಂತರ ಮರು ಸಮಾವೇಶಗೊಂಡಾಗ ಸಭಾಪತಿ ಎಂ

ಕರಾವಳಿ ರಾಜ್ಯಗಳಲ್ಲಿ ಚಂಡಮಾರುತದಿಂದ ಉಂಟಾಗಿರುವ ಹಾನಿಯ ಬಗ್ಗೆ ಗಮನ ಸೆಳೆಯುವ ಸೂಚನೆಯಲ್ಲಿ ಪ್ರಸ್ತಾಪಿಸುವಂತೆ ಸಭಾಪತಿ ಸೂಚಿಸಿದರು ಆದರೆ ಕಾಂಗ್ರೆಸ್ ಸದಸ್ದರು ರಫೇಲ್ ಕುರಿತಂತೆ ಸರ್ಕಾರದ ವಿರುದ್ದ ಘೋಷಣೆ ಕೂಗುವುದನ್ನು ಮುಂದುವರೆಸಿದರು ಈ ನಡುವೆ ತಮಿಳುನಾಡು ಸಂಸದರು ಸಭಾಪತಿ ಮುಂದಿನ ಅಂಗಳಕ್ಕೆ ತೆರಳಿ ತಮ್ನ ಬೇಡಿಕೆಗಳ ಕುರಿತು ಫಲಕಗಳನ್ನು ಪ್ರದರ್ಶಿಸಿದರು ಕರ್ನಾಟಕ ತಮಿಳುನಾಡು ನಡುವಣ ಕಾವೇರಿ ಜಲವಿವಾದಕ್ಕೆ ಶಾಶ್ವತ ಪರಿಹಾರ ರೂಪಿಸಬೇಕು ಎಂದು ಒತ್ತಾಯಿಸಿದರು ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ ಚರ್ಚಿಸಲು ಸದಸ್ನರು ಆಸಕ್ತಿ ಕಂಡು ಬರುತ್ತಿಲ್ಲ ಎಂದು ಬೇಸರದಿಂದ ನುಡಿದ ಸಭಾಪತಿ ವೆಂಕಯ್ಯ ನಾಯ್ಡ ಕಲಾಪವನ್ನು ನಾಳೆಗೆ ಮುಂದೂಡುವುದಾಗಿ ಘೋಷಿಸಿದರು

ನಡ್ಡಾ ರಾಜ್ಲಸಭೆಗಿಂದು ನೀಡಿರುವ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ

ಅದು ಪ್ರಾಮುಖ್ಯತೆಯ ವ್ಯವಹಾರಿಕ ಪಾಲುದಾರ ದೇಶವಾಗಿದೆ ಇದರಿಂದ ಉಭಯ ದೇಶಗಳು ಪರಸ್ಪರ ಲಾಭ ಪಡೆದುಕೊಳ್ಳಬಹುದು ಎಂದು ಕೇಂದ್ರ ವಾಣಿಜ್ಞ ಮತ್ತು ಕ್ಕೆಗಾರಿಕಾ ಸಚಿವ ಸುರೇಶ್ ಪ್ರಭು ಹೇಳಿದ್ದಾರೆ ದೆಹಲಿಯಲ್ಲಿಂದು ಭಾರತ ಟರ್ಕಿ ಉದ್ದಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಉಭಯ ದೇಶಗಳ ನಡುವಿನ ವ್ಲಾಪಾರ ಬಾಂಧವ್ಲಗಳು ಸುಸ್ತಿರವಾಗಿರಬೇಕು ಎರಡೂ ದೇಶಗಳು ಪರಸ್ಪರ ಸರಕುಗಳ ಆಮದು ಮತ್ತು ರಘ್ತು ಮಾಡಿಕೊಳ್ಳಬೇಕು ಎಂದರು ಭಾರತದ ಕೃಷಿ ನಿರ್ಮಾಣ ಮತ್ತು ಇತರ ವಲಯಗಳಲ್ಲಿ ಟರ್ಕಿ ಕಂಪನಿಗಳ ಹೂಡಿಕೆಗೆ ಸದಾವಕಾಶವಿದೆ ಎಂದು ಹೇಳಿದರು ಆರ್ಥಿಕ ಸುಧಾರಣೆಗಳಿಂದಾಗಿ ಭಾರತ ಮುಂದಿನ ಏಳೆಂಟು ವರ್ಷಗಳಲ್ಲಿ ಐದು ಟ್ರಲಿಯನ್ ಡಾಲರ್ ಆರ್ಥಿಕತೆಯಾಗಲಿದೆ ಎಂದು ಆಶಯ ವ್ಲಕ್ತಪಡಿಸಿದರು

ಸರ್ಕಾರದ ಯೋಜನೆಗಳು ಜನಸಾಮಾನ್ಲರಿಗೆ ತಲುಪುವಂತಾಗಬೇಕು ಅದು ಮಾಧ್ಲಮದ ಮುಖಾಂತರವೇ ತಲುಪಬೇಕಾದ ಕಾರಣ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯವಾಗಿದೆ ಎಂದು ಕಾರ್ಯಾಗಾರ ಉದ್ವಾಟಿಸಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮೀ ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಿಐಬಿಯ ಹೆಚ್ಚುವರಿ ಮಹಾನಿರ್ದೇಶಕ ಎಂ ನಾಗೇಂದ್ರ ಸ್ವಾಮಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಪಿಐಬಿಯ ಜೊತೆಗೆ ಮಾಧ್ಯಮಗಳ ಕೆಲಸವೂ ಮಹತ್ವ ಹೊಂದಿದೆ ಎಂದರು

ದೆಹಲಿಯಲ್ಲಿಂದು ಬೆಳಗ್ಗೆ ಬಿಜೆಪಿ ಸಂಸದೀಯ ಪಕ್ಷದ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು ನಂತರ ಮಾಧ್ಯಮಗಳಿಗೆ ಸಂಸದೀಯ ಸಭೆಯ ಮಾಹಿತಿ ನೀಡಿದ ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದು

ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವವರೆಗೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನಿದ್ರಿಸಲು ಬಿಡುವುದಿಲ್ಲ ಎಂಬ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಬಿಜೆಪಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ಕೇಂದ್ರ ಸಚಿವ ರವಿಶಂಕರ್ ಶ್ರಸಾದ್ ಪ್ರಧಾನಮಂತ್ರಿ ವಿರುದ್ದ ರಾಹುಲ್ ಗಾಂಧಿ ಅವರ ಹೇಳಿಕೆ ಸಾರ್ವಜನಿಕ ಜೀವನ ಅಧೋಗತಿಗೆ ಇಳಿಯುವ ಸಂಕೇತ ಎಂದು ಹೇಳಿದರು